ಮುಂದುವರಿಕೆ

ತುರ್ತಾಗಿ ಐದು ಸಾವಿರ ಕೋಟಿ ರೂಪಾಯಿ ನೀಡುವಂತೆ ಪ್ರಧಾನಮಂತ್ರಿ ಅವರಿಗೆ ಜೆಡಿಎಸ್ ವರಿಷ್ಠ ಹೆಚ್

ದೇವೇಗೌಡ ಪತ್ರ

ರಾಜ್ಞದೆಲ್ಲೆಡೆ ಬಕ್ರೀದ್ ಆಚರಣೆ ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ

ನದಿಗಳಲ್ಲಿನ ಶ್ರವಾಹ ಮಟ್ಟದಲ್ಲಿ ಇಳಕೆಯಾಗಿದೆಯಾದರೂ ಜನರ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಗಳು ಮುಂದುವರೆದಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅಧಿಕಾರಿಗಳು ಪ್ರವಾಪ ಪರಿಸ್ತಿತಿಯಲ್ಲಿ ಸುಧಾರಣೆ ಕಂಡುಬರುತ್ತಿದೆ ಕಾಣೆಯಾದವರಿಗಾಗಿ ಶೋಧನಾ ಕಾರ್ಯ ಮುಂದುವರೆದಿದೆ ನೆರೆಯಿಂದ ತೀವ್ರ ಸಂಕಷ್ಷಣ್ಣಿ ಒಳಗಾಗಿರುವ ಜನರಿಗೆ ಪರಿಹಾರ ಸಾಮರಿಗಳನ್ನು ಪೂರೈಸುವಲ್ಲಿ ಸರ್ವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು ಕೆಲವು ಜಲಾಶಯಗಳಿಂದ ಅಧಿಕ ನೀರು ಬಿಡುಗಡೆ ಮಾಡುತ್ತಿರುವುದರಿಂದ ಅಣೆಕಟ್ಷೆಯ ಕೆಳ ಪಾತ್ರದಲ್ಲಿ ಪ್ರವಾಹ ಉಂಟಾಗುವ ಹಿನ್ನೆಲೆಯಲ್ಲಿ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಬಿದರು ಪ್ರವಾಪ ಹಾಗೂ ಭೂಕುಸಿತದಿಂದಾಗಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿರುವ ಕಡೆಗಳಲ್ಲಿ ಮಣ್ಣಿನ ರಾತಿಯನ್ನು ತೆರವುಗೊಳಿಸಲಾಗುತ್ತಿದೆ

ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಕೊಂಡು ಹೋಗಿದ್ದ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಕೋಳಕೂರ ನಿವಾಸಿಯ ಮೃತದೇಹವನ್ನು ಇಂದು ಸೇನಾಪಡೆ ಪತ್ತೆ ಮಾಡಿದೆ

ಚಿಕ್ಕಮಗಳೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಡಾ

ಹಾಸನ ಜಲ್ಲೆಯಲ್ಲಿ ಅತಿವೃಷ್ಟಿ ಪರಿಹಾರ ಕಾರ್ಯಗಳ ಮೇಲುಸ್ತುವಾರಿಗೆ ಅಧಿಕಾರಿ ಡಾ ರಾಜ್ಕುಮಾರ್ ಖತ್ರಿ ಅವರನ್ನು ನೇಮಕ ಮಾಡಲಾಗಿದೆ

ಎಸ್ ಯುಡಿಯೂರಪ್ಪ ಇಂದು ಭೇಟಿ ನೀಡಿ ಪರಿತೀಲಿಸಿದರು ಮಂಗಳೂರಿನಲ್ಲಿ ಸುದ್ಲಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ

ಮನೆ ಪುನರ್ ನಿರ್ಮಾಣ ಸಂದರ್ಭದಲ್ಲಿ ಸಂತಸ್ತ ಕುಟುಂಬ ತಂಗಲು ತಿಂಗಳ ಬಾಡಿಯಾಗಿ ಒಂದು ಸಾವಿರ ರೂಪಾಯಿ ಒದಗಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು ಬೆಳೆ ನಾಶಕ್ಕೂ ಪರಿಹಾರ ನೀಡಲಾಗುವುದು ಹಾನಿಗೊಳಗಾದ ಅಡಿಕೆ ತೆಂಗು ಮರಗಳ ಅಂದಾಜು ತಯಾರಿಸಿ ಪರಿಹಾರ ಒದಗಿಸಲಾಗುವುದು ಮುಖ್ಲಮಂತ್ರಿ ತಿಳಿಸಿದರು

ಎರಡು ಜಿಲ್ಲೆಗಳ ಪ್ರವಾಸಕ್ಕೆ ತೆರಳುವ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಮಳೆ ಹಾಗೂ ಪ್ರವಾಪ ಕಡಿಮೆಯಾಗುತ್ತಿದ್ದು ಮುಂದಿನ ಐದಾರು ದಿನಗಳಲ್ಲಿ ಪರಿಸ್ತಿತಿ ಸುಧಾರಿಸಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು

ನೆರೆ ಸಂತ್ರಸ್ತರಿಗೆ ಸಹಾಯ ಪಸ್ತ ನೀಡಿದ ಜೆಡಿಎಸ್ ನಾಯಕ ಎಚ್

ದೇವೇಗೌಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರಿಗೆ ಯಡಿಯೂರಪ್ಪ ಕೃತಜ್ಞತೆ ಸಲ್ಲಿಸಿದರು ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಪಲವೆಡೆ ಪ್ರವಾಹದಿಂದ ಭಾರೀ ಹಾನಿಯಾಗಿದ್ದು ತುರ್ತಾಗಿ ಐದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿರುವುದಾಗಿ ಜೆಡಿಎಸ್ ವರಿಷ್ಠ ಹೆಚ್

ದೇವೇಗೌಡ ತಿಳಿಸಿದ್ದಾರೆ ಕೇಂದ್ರ ಬಿಡುಗಡೆ ಮಾಡುವ ಪರಿಹಾರ ಮೊತ್ತ ನಂತರ ಪ್ರಧಾನಮಂತ್ರಿ ಭೇಟಿ ಕುರಿತು ನಿರ್ಧರಿಸುವುದಾಗಿ ಅವರು ಹೇಳಿದರು

ಕಪಿಲಾ ನದಿಯ ಹರಿವು ದಿಢೀರನೆ ಒಂದು ಲಕ್ಷ ಕ್ಯೂಸೆಕ್ಗಳಿಗೆ ಏರಿಕೆಯಾಗಿ ಕವಿನ ಜಲಾಶಯದಿಂದ ಹೆಚ್ಚನ ನೀರು ಬಿಡುಗಡೆ ಮಾಡುತ್ತಿರುವುದರಿಂದ ನಂಜನಗೂಡು ಸೇರಿದಂತೆ ಅಣೆಕಟ್ಟೆಯ ಕೆಳ ಭಾಗದ ಹಲವು ಪ್ರದೇಶಗಳು ಜಲಾವ್ಯತಗೊಂಡಿವೆ ಒಂದು ಸಾವಿರ ಜನರನ್ನು ನಿರಾತ್ರಿತ ತಿಬಿರಗಳಿಗೆ ಸ್ವಳಾಂತರಿಸಲಾಗಿದೆ ಮೈಸೂರು ಊಟಿ ಹೆದ್ದಾರಿಯನ್ನು ಕಳೆದ ನಾಲ್ಲು ದಿನಗಳಂದ ಬಂದ್ ಮಾಡಲಾಗಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೃಷ್ಣಾ ನದಿಯ ಪ್ರವಾಹದಿಂದ ಸಂಕಷ್ಣಕ್ಷೆ ಒಳಗಾಗಿರುವ ಸಂತ್ರಸ್ತರ ನೋವು ಆಲಿಸಲು ನಿಯೋಗ ಬಂದಿದ್ದು ರಾಯಚೂರು ಜಿಲ್ಲೆಗೆ ಅನುದಾನ ನೀಡುವ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಗಮನಕ್ಕೆ ತರುವುದಾಗಿ ತಿಳಿಸಿದರು

ಸಂತ್ರಸ್ತರಿಗೆ ಸುರಕ್ಷಿತ ಸ್ಥಳದಲ್ಲಿ ಮನೆ ನಿರ್ಮಿಸಿಕೊಡಲಾಗುವುದು ಹಾನಿಗೊಳಗಾದವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಕೊಡಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಡಾ ಶಿವರಾಜ ಪಾಟೀಲ್ ಸೋಮಲಿಂಗಪ್ಪ ಉಪಸ್ನಿತರಿದ್ದರು ರಾಜ್ಞದ ವಿವಿಧ ಜಲ್ಲೆಗಳಲ್ಲಿನ ಪ್ರವಾಪ ಪೀಡಿತ ಪ್ರದೇಶಗಳ ಸಂತ್ರಸ್ತರ ನೆರವಿಗಾಗಿ ರಾಜ್ಞ ಬಿಜೆಪಿ ಯುವ ಮೋರ್ಚಾ ಸಂಗ್ರಹಿಸಿದ ಅಗತ್ಯ ಸಾಮ್ರಿಗಳನ್ನು ಬೆಂಗಳೂರಿನ ಬಿಜೆಪಿ ಕಾರ್ಯಾಲಯದಿಂದ ಇಂದು ರವಾನಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಯುವಮೋರ್ಚಾ ಪ್ರಧಾನ ಕಾರ್ಯದರ್ತಿಗಳಾದ ಬಿ

ವಿಜಯೇಂದ್ರ ತಮ್ನೇಶ ಗೌಡ ಮತ್ತಿತರರು ಉಪಸ್ಸಿತರಿದ್ದರು ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬ ಈದ್ ಉಲ್ ಅಜಾವನ್ನು ಮುಸ್ಲಿಂ ಬಾಂಧವರು ಇಂದು ದೇತಾದ್ಯಂತ ಆಚರಿಸಿದರು ಪಬ್ಲದ ಶ್ರಯುಕ್ತ ರಾಜ್ಯದೆಲ್ಲೆಡೆ ಈದ್ಗಾ ಮೈದಾನ ಹಾಗೂ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಮುಸ್ಲಿಂ ಬಾಂಧವರು ಮಸೀದಿ ಹಾಗೂ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸಲಾಯಿತು

ದಾವಣಗೆರೆಯ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಮೂಲಕ ಬಕ್ರೀದ್ ಪಬ್ಲ ಆಚರಿಸಿದರು ಪಬ್ಲದ ಹಿನ್ನೆಲೆಯಲ್ಲಿ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ವಿಜಯಪುರದ ಐತಿಹಾಸಿಕ ದಖನಿ ಈದ್ದಾ ಶಾಹಿ ಈದ್ದಾ

ಇದೇ ಸಂದರ್ಭದಲ್ಲಿ ನೆರೆ ಹಾವಳಿ ಸಂತ್ರಸ್ತರ ರಕ್ಷಣೆಗೂ ಪ್ರಾರ್ಥನೆ ಸಲ್ಲಿಸಲಾಯಿತು ಬಳ್ದಾರಿ ಜಲ್ಲೆಯಾದ್ಧಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬ್ರೀದ್ ಹಬ್ಲ ಆಚರಿಸಿದರು ಬಳ್ಳಾರಿಯಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ರಾಜ್ಲಸಭಾ ಸದಸ್ಯ ನಾಸೀರ್ ಹುಸೇನ್ ಸೇರಿದಂತೆ ಅನೇಕ ಗಣ್ಣರು ಪಾಲ್ಗೊಂಡು ಪರಸ್ವರ ಶುಭ ಕೋರಿದರು

ಗದಗ್ನ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಭ್ಗದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು

ಪಾಟೀಲ್ ಸೇರಿದಂತೆ ಹಲವು ಗಣ್ಣರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಮಂಗಳೂರಿನ ಬಾವುಟಗುಡ್ಡ ಮಸೀದಿಯಲ್ಲಿ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಮಾಜ ಸಚಿವ ಯು

ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪುತ್ತೂರು ಮೂಡುಬಿದಿರೆ ಸುಳ್ಯ ಮತ್ತು ಕಡಬದಲ್ಲಿ ಮುಷ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ನಂತರ ಪರಸ್ವರ ಶುಭಾಶಯ ವಿನಿಮಯ ಮಾಡಿಕೊಂಡರು

ಕರಾವಳಿಯ ಪಲವೆಡೆ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ